ಟ್ರಂಪ್ ಅವರೊಂದಿಗೆ ಪತ್ನಿ ಮೆಲಾನಿಯಾ ಪುತ್ರಿ ಇವಾಂಕಾ ಅಳಿಯ ಜೇರೆಡ್ ಕುಶ್ನರ್ ಮತ್ತು ಅವರ ಆಡಳಿತದ ಓರಿಯ ಅಧಿಕಾರಿಗಳ ನಿಯೋಗ ಆಗಮಿಸಲಿದೆ ಆಪಮದಾಬಾದ್ ನಲ್ಲಿರುವ ಸಬರಮತಿ ಆಶ್ರಮಕ್ಷೆ ಭೇಟಿ ನೀಡಲಿರುವ ಡೊನಾಲ್ಡ್ ಟ್ರಂಪ್ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ರೋಡ್ ಶೋನಲ್ಲಿ ಪಾಲ್ಗೊಳ್ಳಲಿದ್ದಾರೆ

ನಮನ್ನೆ ಟ್ರಂಪ್ ಕಾರ್ಯಕ್ರಮದ ಅಂಗವಾಗಿ ಕ್ರೀಡಾಂಗಣದಲ್ಲಿ ಪಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ನಮಸ್ತೆ ಕಾರ್ಯಕ್ರಮದ ಬಳಿಕ ಟ್ರಂಪ್ ಅವರು ತಾಜ್ ಮಪಲ್ ಭೇಟಿಗಾಗಿ ಆಗ್ರಾಗೆ ತೆರಳಲಿದ್ದಾರೆ ಬೇರಿಯಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಅಮೆರಿಕ ಅಧ್ಯಕ್ಷರನ್ನು ಉತ್ತರ ಪ್ರದೇಶ ರಾಜ್ಕಪಾಲೆ ಆನಂದಿಬೆನ್ ಪಟೇಲ್ ಮತ್ತು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸ್ವಾಗತಿಸಲಿದ್ದಾರೆ ಬಳಿಕ ಅಮೆರಿಕ ಅಧ್ಯಕ್ಷರು ಸಂಜೆ ದೆಪಲಿಗೆ ತೆರಳಲಿದ್ದಾರೆ ದೆಪಲಿಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ನಡುವೆ ನಿರ್ಬಂಧಿತ ಮತ್ತು ನಿಯೋಗ ಮಟ್ಟದ ಮಾತುಕತೆ ನಾಳೆ ಹೈದರಾಬಾದ್ ಹೌಸ್ ನಲ್ಲಿ ಜರುಗಲಿದೆ ನಾಳೆ ಬೆಳಗ್ಗೆ ರಾಷ್ಟಪತಿ ಭವನದಲ್ಲಿ ಟ್ರಂಪ್ ಮತ್ತು ಮೊದಲ ಮಹಿಳೆಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಗುತ್ತದೆ ಬಳಿಕ ಅವರು ಮಹಾತ್ಮ ಗಾಂಧಿ ಸಮಾಧಿ ರಾಜ್ ಫಾಟ್ ಗೆ ತೆರಳಿ ನಮನ ಸಲ್ಲಿಸಲಿದ್ದಾರೆ ಇದಾದ ನಂತರ ಟ್ರಂಪ್ ಮತ್ತು ನರೇಂದ್ರ ಮೋದಿ ನಡುವಿನ ಮಾತುಕತೆ ಹೈದರಾಬಾದ್ ಹೌಸ್ ನಲ್ಲಿ ನಡೆಯಲಿದೆ ಮಾತುಕತೆಯ ಬಳಿಕ ಅಮೆರಿಕ ಅಧ್ಯಕ್ಷರಿಗಾಗಿ ಪ್ರಧಾನಮಂತ್ರಿ ದಿತಣಕೂಟ ಏರ್ಪಡಿಸಿದ್ದಾರೆ ನಂತರ ಟ್ರಂಪ್ ಅವರು ರಾಷ್ಟಪತಿ ಭವನದಲ್ಲಿ ಸಂಜೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ ಬಳಿಕ ರಾಷ್ಟಪತಿ ಏರ್ಪಡಿಸಿರುವ ಔತಣಕೂಟದಲ್ಲಿ ಪಾಲ್ಗೊಳ್ಳಲಿರುವ ಅಮೆರಿಕ ಅಧ್ಯಕ್ಷರು ಸಂಜೆ ಭಾರತದಿಂದ ತವರಿಗೆ ಹಿಂತಿರುಗಲಿದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತು ನರೇಂದ್ರ ಮೋದಿ ಅವರ ನಡುವಿನ ಮಾತುಕತೆ ವೇಳೆ ವ್ಯಾಪಾರ ಮತ್ತು ಪೂಡಿಕೆ ರಕ್ಷಣಾ ಮತ್ತು ಭದ್ರತೆ ಭಯೋತ್ಪಾದನೆ ನಿಗ್ರಹ ಇಂಧನ ಸುರಕ್ಷತೆ ಮತ್ತು ಇಂಡೋ ಫೆಸಿಪಿಕ್ ವರಿಶ್ಠಿತಿ ಸೇರಿದಂತೆ ಪಲವು ಬಗೆಯ ದ್ವಿಪಕ್ಷೀಯ ಮತ್ತು ಪ್ರಾದೇಶಿಕ ವಿಷಯಗಳ ಬಗ್ಗೆ ಗಮನ ಪರಿಸುವ ನಿರೀಕ್ಷೆ ಇದೆ ಟ್ರಂಪ್ ಅಮೊಂದಿಗೆ ಖಜಾಂಚಿ ಕಾರ್ಯದರ್ಶಿ ಸ್ಟೀವನ್ ಮ್ಕೂಚಿನ್ ವಾಣಿಜ್ಯ ಕಾರ್ಯದರ್ಶಿ ವಿಲ್ವರ್ ರಾಸ್ ರಾಷ್ಟೀಯ ಭದ್ರತಾ ಸಲಪೆಗಾರ ರಾಬರ್ಟ್ ಒಬ್ರಿಯಾನ್ ಮತ್ತು ಇಂಧನ ಕಾರ್ಯದರ್ಶಿ ಡಾನ್ ಚೌಲಿಯಟ್ ಅವರನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗ ಭಾರತಕ್ಕೆ ಆಗಮಿಸಲಿದೆ

ಚೀನಾಕ್ಕೆ ಅಗತ್ತವಾಗಿರುವ ಕೆಲವು ವೈದ್ಯಕೀಯ ಉಪಕರಣಗಳ ರಷ್ತಿನ ಮೇಲೆ ಭಾರತ ನಿಷೇಧ ಹೇರಿದೆಯೇ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿರುವ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಕೊರೊನಾ ವೈರಸ್ ಸೋಂಕಿನ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಸಲಹೆಗೆ ಅನುಗುಣವಾಗಿ ಮುನ್ನೆಚ್ವರಿಕೆ ಕ್ರಮಕ್ಕೆಗೊಳ್ಳಲಾಗಿದೆ ಎಂದಿದ್ದಾರೆ

ಇದೇ ವೇಳೆ ಜೀನಾದ ಅಗತ್ಯಗಳಿಗೆ ಸ್ಪಂದಿಸಿ ರಫ್ತಿಗೆ ನಿರ್ಬಂಧಿಸಿರುವ ಕೆಲವು ವಸ್ತುಗಳನ್ನು ರಪ್ತು ಮಾಡಲು ಸರ್ಕಾರ ಒಂದು ಬಾರಿ ವಿನಾಯಿತಿ ನೀಡಿದೆ ಎಂದು ತಿಳಿಸಿರುವ ವಕ್ತಾರರು ಜೀನಾ ಅಧ್ಯಕ್ಷ ಕ್ಸಿ ಜಿನ್ ಪಿಂಗ್ ಅವರಿಗೆ ಪತ್ರ ಬರೆದಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಗತ್ಯ ನೆರವು ಒದಗಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ

ಕೃಷಿ ಮತ್ತು ಗೃಪಬಳಕೆಗೆ ಸಂಬಂಧಪಟ್ಟ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ದೇಶಾದ್ಯಂತ ಭೂಮಾಲೀಕತ್ವ ಹೊಂದಿದ ಎಲ್ಲಾ ರೈತ ಕುಟುಂಬಗಳಿಗೆ ಆದಾಯ ಭದ್ರತೆ ಒದಗಿಸಲು ಈ ಯೋಜನೆ ಆರಂಭಿಸಲಾಯಿತು

ಆದರೆ ನಂತರ ಇದನ್ನು ಎಲ್ಲಾ ರೈತ ಕುಟುಂಬಗಳ ಭೂ ಹಿಡುವಳಿ ಗಾತ್ರವನ್ನು ಪರಿಗಣಿಸದೆ ವಿಸ್ತರಿಸಲಾಗಿದೆ

ತಮ್ನ ಸರ್ಕಾರ ಈವರೆಗೆ ಕೆಲಸ ಮಾಡುತ್ತಿರುವ ಬಗ್ಗೆ ಬಿಜೆಪಿ ಮಾಡಿರುವ ಎಲ್ಲ ಆರೋಪಗಳಿಗೆ ಉತ್ತರಿಸುವ ಅಗತ್ಯವಿಲ್ಲ ಎಂದು ಮಹಾರಾಷ್ಟ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಇಂದು ಆರಂಭವಾಗಲಿರುವ ಬಜೆಟ್ ಅಧಿವೇಶನಕ್ಕೂ ಮುನ್ನ ನಿನ್ನೆ ಮುಂಬೈನಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದುವರೆಗೂ ಮಹಾ ವಿಕಾಸ್ ಅಫಡಿ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿ ನಿರ್ಧಾರಗಳನ್ನೇ ಕೈಗೊಂಡಿದೆ ಎಂದು ತಿಳಿಸಿದರು

ಬಿಹಾರದ ಉಭಯ ಸದನಗಳ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ

ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಉದ್ದೇಶಿಸಿ ರಾಜ್ಯಪಾಲ ಫಾಗು ಚೌಹಾಣ್ ಜಂಟೆ ಭಾಷಣ ಮಾಡಲಿದ್ದಾರೆ ರಾಜ್ವಪಾಲರ ಭಾಷಣದ ನಂತರ ಆರ್ಥಿಕಾ ಸಮೀಕ್ಷೆಯನ್ನು ಸದನದಲ್ಲಿ ಮಂಡಿಸಲಾಗುತ್ತದೆ

ಎಲ್ಲಾ ಈಶಾನ್ಯ ರಾಜ್ಯಗಳ ಮುಖ್ಯಮಂತ್ರಿಗಳ ಉಪಶ್ಥಿತಿಯಲ್ಲಿ ಇಂದು ಸಂಜೆ ಸಮಾವೇಶ ಉದ್ಘಾಟನೆಯಾಗಲಿದೆ ಮೂರುದಿನಗಳ ಈ ಕಾರ್ಯಕ್ರಮದಲ್ಲಿ ಈಶಾನ್ತರಾಜ್ಯಗಳ ಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಅಕಾಡೆಮಿಗಳ ನಾಗರಿಕ ಸಮಾಜ ಮತ್ತು ಅಂತಾರಾಷ್ಟೀಯ ಅಭಿವೃದ್ಧಿ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ಮರಸಭೆ ಚುನಾವಣೆಯಲ್ಲಿ ವಿಪಕ್ಷ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಸೀಟು ಪಂಚಿಕೆ ಮಾಡಿಕೊಳ್ಳಲು ಸಿದ್ಧತೆ ನಡೆಸಿವೆ ಆಯಾ ಪ್ರದೇಶಗಳಲ್ಲಿ ಅರ್ಷತೆ ಬಲದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಕಣಕ್ಕಿಳಿಸಲಿವೆ ಎಂದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸೊಮೇನ್ ಮಿತ್ರಾ ಹೇಳಿದ್ದಾರೆ ವಿದ್ಯುನ್ಮಾನ ಯಂತ್ರಗಳಲ್ಲಿ ದೋಷ ಕಂಡು ಬರುವ ಸಾಧ್ಯತೆ ಆರೋಪ ಮಾಡಿರುವ ಮಿತ್ತಾ ಮತಪತ್ರಗಳ ಮೂಲಕ ಮತಚಲಾಯಿಸಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ

ರಾಜ್ಯ ಚುನಾವಣಾ ಆಯೋಗ ಈಗಾಗಲೇ ಪುರಸಭೆ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಟುತ್ತಿದೆ

ನೆರೆಯ ರಾಷ್ಟಗಳಿಗೆ ವೈರಸ್ ಪರಡದಂತೆ ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪಾಕಿಸ್ತಾನ ಇರಾನ್ ಗಡಿಯನ್ನು ಮುಚ್ಚವುದಾಗಿ ಪೇಳಿದ್ದರೆ ಅಫ್ಪನಿಸ್ತಾನ ಕೂಡ ಎರಡೂ ರಾಷ್ಟಗಳ ನಡುವಿನ ಎಲ್ಲಾ ರಸ್ತೆ ಪಾಗೂ ವಾಯು ಸಂಚಾರವನ್ನು ರದ್ದುಗೊಳಿಸಿದೆ ಇನ್ನು ಇರಾನ್ನೊಂದಿಗಿನ ಗಡಿಯನ್ನು ತಾತ್ಕಾಲಿಕವಾಗಿ ಮುಚ್ಚುವುದಾಗಿ ಟರ್ಕಿಯೂ ಹೇಳಿದೆ

ನ್ಕೂಜಿಲೆಂಡ್ ತಂಡಕ್ಕೆ ಇದು ನೂರನೇ ಟೆಸ್ಟ್ ಗೆಲುವಾಗಿದೆ

ಪರ್ಮನ್ ಪ್ರೀತ್ ಕೌರ್ ಭಾರತ ಮಹಿಳಾ ತಂಡವನ್ನು ಮುನ್ನಡೆಸಲಿದ್ದರೆ ಸಲ್ಮಾ ಖತೂನ್ ಬಾಂಗ್ಲಾದೇಶ ಮಹಿಳಾ ತಂಡದ ಸಾರಥ್ಯ ವಹಿಸಿದ್ದಾರೆ